ಅಸೋಚಾಂನ ಶತಮಾನೋತ್ಸವ ಸಪ್ತಾಪ ಕಾರ್ಯಕ್ರಮಕ್ಕೆ ಶ್ರಧಾನಮಂತ್ರಿ ನರೇಂದ್ರಮೋದಿ ಚಾಲನೆ ಶತಮಾನದ ಉದ್ದಮಿ ಪ್ರಶಸ್ತಿಯನ್ನು ಟಾಟಾ ಸಮೂಪ ಸಂಸ್ಥೆಯ ವರಿಶ್ಠ ರತನ್ ಟಾಟಾ ಅವರಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರದಾನ

ಗೋವಾ ವಿಮೋಚನಾ ದಿನ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರಿಂದ ಯೋಧರ ಸ್ಮಾರಕಕ್ಕೆ ಪುಷ್ಪ ನಮನ

ದೇಶದ ಭದ್ರತೆ ವಿಚಾರದಲ್ಲಿ ರಾಜಿ ಇಲ್ಲ ವಾಯುಪಡೆಯ ನೂತನ ಅಧಿಕಾರಿಗಳ ಸೇರ್ಪಡೆ ಕಾರ್ಯಕ್ರಮದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿಕೆ

ಕರ್ನಾಟಕದಲ್ಲಿ ಶಾಲಾ ಕಾಲೇಜುಗಳ ಪುನರಾರಂಭ ಕುರಿತಂತೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಭೆ ಪ್ರಗತಿಯಲ್ಲಿ

ವ್ಯಾಪಾರಸ್ಥರು ನೀಡಿರುವ ಕೊಡುಗೆ ಅಪಾರವಾದದ್ದು ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು

ವಿಶ್ವ ಮಟ್ಟದಲ್ಲಿ ಉದ್ಯಮಿಗಳು ಹೆಸರು ಮತ್ತು ತಮ್ಮ ಅಶ್ತಿತ್ವವನ್ನು ಪ್ರದರ್ಶಿಸುವ ಮೂಲಕ ಭಾರತ ತನ್ನ ಸಾಮರ್ಥ್ಯ ಮತ್ತು ಬದ್ಧತೆಯನ್ನು ಮನರ್ ಪ್ರತಿಪಾದಿಸಿವೆ ಎಂದು ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಟಾಟಾ ಸಮೂಹ ಸಂಸ್ಥೆಯ ಅಧ್ವಕ್ಷ ರತನ್ ಟಾಟಾ ಅವರಿಗೆ ತತಮಾನದ ಉದ್ಯಮಿ ಪ್ರಶಸ್ತಿ ನೀಡಿ ಗೌರವಿಸಿದರು

ಅಸೋಚಾಂ ಭಾರತೀಯ ಕೈಗಾರಿಕೆಗಳು ಮತ್ತು ವಾಣಿಜ್ಯ ಚಟುವಟಿಕೆಗಳ ಮುಂಚೂಣಿ ಸಂಸ್ಥೆಯಾಗಿದೆ

ವಿಮೋಚನಾ ದಿನ ಹಾಗೂ ಗೋವಾ ರಾಜ್ಯದ ಸಂಸ್ಥಾಪನಾ ದಿನದ ಅಂಗವಾಗಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಜನತೆಗೆ ಶುಭಾಶಯ ಕೋರಿದ್ದಾರೆ ಗೋವಾ ವಿಮೋಜನಾ ದಿನ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ಅವರು ಪಣಜಿಯಲ್ಲಿರುವ ಯೋಧರ ಸ್ಮಾರಕಕ್ಕೆ ಮಪ್ಪ ನಮನ ಸಲ್ಲಿಸಲಿದ್ದಾರೆ ರಾಜ್ಯಪಾಲ ಭಗತ್ ಸಿಂಗ್ ಕೋಶಿಯಾಲ್ ಆಯುಷ್ ಸಚಿವ ಶ್ರೀಪಾದ್ ನಾಯ್ಕ್ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಮುಂತಾದವರು ಉಪಶ್ಠಿತರಿರುವರು ಎರಡು ದಿನಗಳ ಭೇಟಗಾಗಿ ಪಣಜಿಗೆ ಆಗಮಿಸಿರುವ ರಾಷ್ಟಪತಿ ಅವರನ್ನು ರಾಜ್ಯಪಾಲ ಕೋಶಿಯಾಲ್ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಮುಂತಾದವರು ಬರಮಾಡಿಕೊಂಡರು ಗೋವಾ ವಿಮೋಚನೆ ದಿನದ ಅಂಗವಾಗಿ ಪ್ರಧಾನಮಂತಿ ನರೇಂದ್ರಮೋದಿ ಅಲ್ಲಿನ ಜನತೆಗೆ ಶುಭ ಹಾರೈಸಿದ್ದಾರೆ ಗೋವಾ ವಿಮೋಜನೆಗಾಗಿ ಹೋರಾಟ ನಡೆಸಿದ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ಸ್ಕರಿಸಿದ ನರೇಂದ್ರ ಮೋದಿ ಪ್ರಸ್ತುತ ಗೋವಾ ರಾಜ್ಯವಾಗಿ ಅಭಿವೃದ್ಧಿ ಪಥದತ್ತ ಸಾಗಿದ್ದು ಜನತೆ ಇದಕ್ಕೆ ಮೋತ್ಸಾಹ ಬೆಂಬಲ ನೀಡುತ್ತಿರುವುದು ಸಂತಸದ ವಿಷಯ ಎಂದು ಟ್ವೀಟ್ ಸಂದೇಶದಲ್ಲಿ ಹೇಳಿದ್ದಾರೆ

ವಿಡಿಯೋ ಕಾನ್ಪರೆನ್ಸ್ ಮೂಲಕ ಮುಖ್ಯಮಂತ್ರಿ ಗೃಹ ಕಚೇರಿ ಕೃಷ್ಣದಿಂದ ಬಿ ಎಸ್ ಯಡಿಯೂರಪ್ಪ ಅವರ ಸಮ್ಮಖದಲ್ಲಿ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವರು ಚಾಲನೆ ನೀಡಿದರು ಕೇಂದ್ರ ಸಂಮಟದ ರಾಜ್ಯ ಸಚಿವ ಜನರಲ್ ವಿ

ಸಿಂಗ್ ಉಪಮುಖ್ಯಮಂತ್ರಿ ಹಾಗೂ ಲೋಕೋಪಯೋಗಿ ಸಚಿವರೂ ಆಗಿರುವ ಗೋವಿಂದ ಕಾರಜೋಳ ಮತ್ತಿತರರು ಪಾಲ್ಗೊಂಡಿದ್ದರು

ಈ ಹೆದ್ದಾರಿ ಅಭಿವೃದ್ಧಿ ಯೋಜನೆಗಳ ಮೂಲಕ ರಾಜ್ಯದಲ್ಲಿ ಉತ್ತಮ ಸಂಪರ್ಕ ಸುಗಮ ಸಂಚಾರ ಹಾಗೂ ಆರ್ಥಿಕ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಸಿಗಲಿದೆ ಎಂದು ಸಚಿವ ನಿತಿನ್ ಗಡ್ಕರಿ ಪ್ರತಿಪಾದಿಸಿದರು ಕೃಷಿ ಸುಧಾರಣೆಗಳ ಕುರಿತಂತೆ ಪ್ರತಿಯೊಂದು ವಿಷಯದ ಬಗ್ಗೆಯೂ ರೈತರೊಂದಿಗೆ ಮಾತುಕತೆಗೆ ಸರ್ಕಾರ ಸಿದ್ಧವಿದೆ ಎಂದು ಮನರುಚ್ಚರಿಸಿರುವ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಸ್ಥಗಿತಗೊಳಿಸಲಾಗುವುದಿಲ್ಲ ಎಪಿಎಂಸಿಗಳನ್ನು ಮುಚ್ಚುವುದಿಲ್ಲ ಎಂದು ಸ್ಪಷ್ಟಕಡಿಸಿದ್ದಾರೆ ಮಧ್ವಪ್ರದೇಶದಲ್ಲಿ ನಡೆದ ರೈತರ ಮಹಾಸಮ್ಮೇಳನವನ್ನು ಉದ್ದೇಶಿಸಿ ವಿಡಿಯೋ ಕಾಸ್ಪರೆನ್ಸ್ ಮೂಲಕ ಮಾತನಾಡಿದ ಅವರು ಇತ್ತೀಚಿನ ಕೃಷಿ ಸುಧಾರಣೆಗಳ ಕುರಿತು ರೈತರಲ್ಲಿನ ಆತಂಕಗಳನ್ನು ನಿವಾರಿಸಲು ಯತ್ನಿಸಿದರು ಸರ್ಕಾರ ಕೈಗೊಂಡಿರುವ ಈ ಸುಧಾರಣೆಗಳ ಬಗ್ಗೆ ಅವಿಶ್ವಾಸ ವ್ಯಕ್ತಪಡಿಸಲು ಯಾವುದೇ ಕಾರಣವಿಲ್ಲ ಸುಧಾರಣೆಗಳ ಕುರಿತಂತೆ ಸುಳ್ಳು ಅಪಪ್ರಚಾರಗಳಿಗೆ ಜಾಗವಿಲ್ಲ ಎಂದರು ಎಂಎಸ್ಪಿ ವ್ಯವಸ್ಥೆಯನ್ನು ತೆಗೆದುಹಾಕುವುದೇ ಸರ್ಕಾರದ ಉದ್ದೇಶವಾಗಿದ್ದರೆ ಸ್ವಾಮಿನಾಥನ್ ವರದಿಯನ್ನು ಏಕೆ ಜಾರಿಗೊಳಿಸಲಾಗುತ್ತಿದೆ ಎಂದು ಅವರು ರೈತರನ್ನು ಪ್ರಶ್ನಿಸಿದರು ಪ್ರತಿಪಕ್ಷಗಳು ರೈತರನ್ನು ಮುಂದಿಟ್ಟುಕೊಂಡು ರಾಜಕಾರಣ ಮಾಡುತ್ತಿವೆ ಎಂದು ಆರೋಪಿಸಿದ ಪ್ರಧಾನ ಮಂತ್ರಿ ಎನ್ಡಿಎ ಸರ್ಕಾರ ರೈತರ ಅಭಿವೃದ್ದಿಗೆ ಬದ್ದವಾಗಿದೆ ಎಂದು ಮನಃ ಪ್ರತಿಪಾದಿಸಿದರು

ದೇಶದೊಳಗೆ ನುಸುಳಲು ಪ್ರಯತ್ನಿಸುವ ವ್ಯಕ್ತಿಗಳಿಗೆ ಸಮರ್ಥವಾಗಿ ಪ್ರತ್ಯುತ್ತರ ನೀಡಲು ನಮ್ಮ ಯೋಧರು ಸದಾ ಸನ್ನದ್ದರಾಗಿದ್ದಾರೆಂದು ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದ್ದಾರೆ ನೂತನವಾಗಿ ತರಬೇತಿ ಹೊಂದಿರುವ ಭಾರತೀಯ ವಾಯುಪಡೆಯ ಫ್ಲೈಯಿಂಗ್ ಅಧಿಕಾರಿಗಳ ಸೇರ್ಪಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು ಭಾರತೀಯ ಯೋಧರು ಯುದ್ದದ ಕಾರ್ಯತಂತ್ರದಲ್ಲಿ ಪರಿಣಿತಿ ಕೌಶಲ್ತ ಹೊಂದಿದ್ದಾರೆ ದೇಶಕ್ಕೆ ಎದುರಾಗುವ ಎಲ್ಲಾ ರೀತಿಯ ಸವಾಲುಗಳನ್ನು ಸಮರ್ಪಕವಾಗಿ ಎದುರಿಸುವ ದೃಢ ಸಂಕಲ್ಪವನ್ನು ನಮ್ಮ ಯೋಧರು ಹೊಂದಿದ್ದಾರೆ ಎಂದರು ಹೈದರಾಬಾದ್ ಸಮೀಪದ ದಿಂಡಿಗಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಕ್ಷಣಾ ಮಂತ್ರಿ ಭಾರತ ಚೀನಾ ನಡುವೆ ಇತ್ತೀಚೆಗೆ ಸುಮಧುರ ಮಾತುಕತೆ ಮುಂದುವರೆದಿದೆ ಒಂದು ವೇಳೆ ನೆರೆಯ ರಾಷ್ಟವಾದ ಚೀನಾ ಯಾವುದೇ ರೀತಿಯ ಅಪಸ್ವರ ಅತಿಕ್ರಮಣಕ್ಕೆ ಯತ್ನಿಸಿದಲ್ಲಿ ನಮ್ಮ ಯೋಧರು ಸಕಾರಾತ್ವಕ ಉತ್ತರ ನೀಡುವ ಸಾಮರ್ಥ್ವ ಹೊಂದಿದ್ದಾರೆ ಎಂದರು

ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿಂದು ಮಹತ್ವದ ಸಭೆ ಪ್ರಗತಿಯಲ್ಲಿದೆ

ಶಾಲೆಗಳ ಮನರಾರಂಭ ಕುರಿತು ಆರೋಗ್ಡ ಇಲಾಖೆ ಮತ್ತು ಕೋವಿಡ್ ನಿಯಂತ್ರಣ ಕುರಿತಾದ ತಾಂತ್ರಿಕ ಸಮಿತಿ ಸರ್ಕಾರಕ್ಕೆ ತಮ್ಮ ವರದಿಗಳನ್ನು ಸಲ್ಲಿಸಿದ್ದು

ಈಗಾಗಲೇ ಕಾಲೇಜುಗಳಲ್ಲಿ ಅಂತಿಮ ವರ್ಷದ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಕೋರ್ಸ್ಗಳು ಆರಂಭವಾಗಿದ್ದು ಅಲ್ಲಿ ಕೋವಿಡ್ ಶಿಷ್ಟಾಚಾರಗಳನ್ನು ಪಾಲನೆ ಮಾಡಲಾಗುತ್ತಿದೆ ಮಾಸ್ಕ್ ಧರಿಸುವುದು ಸಾಮಾಜೆಕ ಅಂತರ ಕಾಯ್ದುಕೊಳ್ಳುವುದು ಕಡ್ಡಾಯವಾಗಿದೆ

ದೇಶದಲ್ಲಿ ಒಟ್ಟಾರೆ ಸರಕು ಸಾಗಣೆ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ರೈಟ್ವೆ ರಾಷ್ಟೀಯ ರೈಲು ಯೋಜನೆಯ ಕರಡನ್ನು ಸಿದ್ದಪಡಿಸಿದೆ ದೀರ್ಘಾವಧಿಯ ಈ ಕಾರ್ಯತಂತ್ರ ಯೋಜನೆಯಲ್ಲಿ ಮೂಲಸೌಕರ್ಯ ಸಾಮರ್ಥ್ಯ ವೃದ್ಧಿಯ ಜೊತೆಗೆ ರೈಲ್ವೆ ತನ್ನ ಪಾಲನ್ನು ಹೆಜ್ವಿಸಿಕೊಳ್ಳಲು ಮುಂದಾಗಿದೆ ಭವಿಷ್ಕದ ಮೂಲಸೌಕರ್ಕ

ಈ ಯೋಜನೆಯನ್ನು ಎಲ್ಲ ಸಚಿವಾಲಯಗಳೊಂದಿಗೆ ಹಂಚಿಕೊಳ್ಳಲಾಗುವುದು